ವರ್ಷಾಂತ್ನದ ವೇಳೆಗೆ ರಾಷ್ಷೀಯ ಗ್ರಾಪಕ ಸಂರಕ್ಷಣಾ ಕಾನೂನು ಜಾರಿ ಸುದೃಢ ಮತ್ತು ನವಭಾರತ ನಿರ್ಮಾಣದಕ್ತ ಮುನ್ನಡೆಯುತ್ತಿರುವ ಸರ್ಕಾರ ಪ್ರಕೃತಿ ಸಂರಕ್ಷಣೆ ಹಾಗೂ ಆರ್ಥಿಕ ಅಭಿವೃದ್ದಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕೆ ಆದ್ಯತೆ ನೀಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಇಂದು ಬೆಳಗ್ಗೆ ಉತ್ತರಪ್ರದೇಶದ ಮಥುರಾದಲ್ಲಿ ಸ್ವಜ್ಞತಾ ಹಿ ಸೇವಾ ರಾಷ್ಟವ್ಯಾಪಿ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ನಿರ್ಮೂಲನೆಗೆ ಆದ್ಯತೆ ನೀಡಬೇಕಾಗಿದೆ ಪ್ಲಾಸ್ಟಿಕ್ ತ್ತಾಜ್ಯ ವಶುಪಕ್ಷಿಗಳಿಗೆ ಮಾರಣಾಂತಿಕವಾಗಿದೆ ಜಾನುವಾರುಗಳು ಪಾಗೂ ಸಮಗ್ರ ಪರಿಸರದ ಹಿತದ್ಯಷ್ಟಿಯಿಂದ ಪ್ಲಾಸ್ಟಿಕ್ ಬಳಕೆ ಮಾಡುವುದಿಲ್ಲ ಎಂದು ದೇಶದ ಪ್ರತಿಯೊಬ್ಬ ನಾಗರಿಕನೂ ಪ್ರತಿಜ್ಞೆ ಮಾಡಬೇಕೆಂದು ತಾವು ಆಗ್ರಹಮೂರ್ವಕ ವಿನಂತಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ಪಶುಪಕ್ಷಿಗಳನ್ನು ಭಾರತೀಯ ಸಂಸ್ಕೃತಿ ಪಶುಸಂಪತ್ತು ಎಂದು ಗೌರವಿಸುತ್ತದೆ ದೇಶದ ಆರ್ಥಿಕತೆಗೆ ಮಪತ್ತದ ಕೊಡುಗೆ ನೀಡುತ್ತಿರುವ ಜಾನುವಾರುಗಳ ರಕ್ಷಣೆಗೆ ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ಪಶುಸಂಗೋಪನೆ ಮೀನುಗಾರಿಕೆ ಜೇನು ಸಾಕಾಣಿಕೆ ಮೊದಲಾದವುಗಳಲ್ಲಿ ಬಂಡವಾಳ ಹೂಡಿಕೆ ಸಹ ರೈತರ ಆದಾಯ ಹೆಜ್ವಲು ಸಹಕಾರಿಯಾಗಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಅವರು ಜಾನುವಾರುಗಳನ್ನು ಪೀಡಿಸುವ ಕಾಲು ಬಾಯಿ ರೋಗ ಮತ್ತು ಪಶುಗಳಲ್ಲಿ ಗರ್ಭಪಾತಕ್ಕೆ ಕಾರಣವಾಗುವ ಬ್ರುಸೆಲ್ಲೋಸಿಸ್ ರೋಗದ ನಿರ್ಮೂಲನೆಗಾಗಿ ರೂಪಿಸಲಾಗಿರುವ ರಾಷ್ಷೀಯ ಪಶುರೋಗ ನಿಯಂತ್ರಣ ಯೋಜನೆಗೂ ಚಾಲನೆ ನೀಡಿದರು

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ರಾಷ್ಟೀಯ ಅರಣ್ಣ ಮತಾತ್ನರ ದಿನಾಚರಣೆ ಅಂಗವಾಗಿ ಅವರು ಪಲವು ಅರಣ್ಣ ಸಂರಕ್ಷಣೆ ಕಾರ್ಯಾಚರಣೆಗಳಲ್ಲಿ ಪುತಾತ್ನರಾದ ಇಲಾಖೆಯ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದರು

ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಅವರು ವಿದ್ಯಾರ್ಥಿ ನಿಲಯದ ಸ್ವಚ್ಛತೆ ಊಟ ಮೊದಲಾದ ಸೌಲಭ್ಯಗಳ ಮಾಹಿತಿ ಪಡೆದರು ವಿದ್ಯಾರ್ಥಿ ನಿಲಯದ ಮುಂಭಾಗ ಕಸದ ರಾಶಿ ಕಂಡ ಅವರು ಕೂಡಲೇ ಸ್ವಚ್ಛತಾ ಕಾರ್ಯಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು

ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಉದ್ಯಮ ಅಭಿವೃದ್ಧಿಪಡಿಸಲು ಬೆಳಗಾವಿಯಲ್ಲಿಂದು ಆಯೋಜಿಸಲಾದ ಪೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದ ಅವರು ಕೈಗಾರಿಕೆಗಳಿಗೆ ಬೆಂಗಳೂರಿನಲ್ಲಿ ಆದ್ದತೆ ನೀಡಿರುವಂತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಆದ್ಯತೆ ನೀಡಲು ಹೊಸ ಕೈಗಾರಿಕಾ ನೀತಿ ಜಾರಿಗೆ ತರಲಾಗುತ್ತದೆ ಎಂದರು ಬೆಳಗಾವಿ ವಿಮಾನ ನಿಲ್ದಾಣ ಅಭಿವೃದ್ಧಿಯಾಗಿದ್ದು ಉಡಾನ್ ಯೋಜನೆಯಡಿ ಪ್ರಾದೇಶಿಕ ಸಂಪರ್ಕ ದೊರೆತಿದೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗೆ ಆದ್ದತೆ ನೀಡಲಾಗಿದೆ ಎಂದರು

ಆಕಾಶವಾಣಿ ಸುದ್ದಿ ವಿಭಾಗ ಆಯೋಜಿಸಿದ್ದ ವಿಶೇಷ ಸಂದರ್ಶನದಲ್ಲಿ ಅವರು ರಾಜ್ಯದ ಪ್ರವಾಪ ಸಂತ್ರಸ್ತರ ಪರಿಹಾರ ಕಾರ್ಯವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಕೈಗೊಂಡಿದ್ದು ಕೇಂದ್ರ ಸರ್ಕಾರ ಸಮಸ್ಕೆಗೆ ಸ್ಪಂದಿಸಿದೆ ನೆರೆ ಪರಿಹಾರ ವಿಚಾರದಲ್ಲಿ ರಾಜಕೀಯ ಸಲ್ಲ ಎಂದರು

ಟಿ ರವಿ ಹೇಳಿದ್ದಾರೆ

ಕಿರು ನಾಟಕ ಮೂಕಾಭಿನಯ ಮೊದಲಾದ ಕಲಾ ಪ್ರಕಾರಗಳ ಪ್ರದರ್ತನವಿರಲಿದೆ ಎಂದರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಮಾತನಾಡಿ ಯುವ ದಸರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸುವ ಕಾಲೇಜು ತಂಡಗಳಿಗೆ ಸಾರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು

ಅತಿ ಪೆಚ್ಚು ಬಾಧಿತವಾಗಿದ್ದ ಚಿಕ್ಕೋಡಿ ಮತ್ತು ಅಥಣಿ ತಾಲೂಕುಗಳಲ್ಲಿ ಪರಿಸ್ಥಿತಿ ಸುಧಾರಿಸಿದೆ

ಆಕ್ರಮ ಪಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ಮಾಜಿ ಸಜಿವ ಡಿ

ಶಿವಕುಮಾರ್ ಅವರ ಬಂಧನ ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಯಿತು ಬಸವನಗುಡಿ ನ್ಯಾಷನಲ್ ಕಾಲೇಜು ಮೈದಾನದಿಂದ ಹೊರಟ ನೂರಾರು ಕಾರ್ಯಕರ್ತರ ಗುಂಪು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಸಮಾವೇಶಗೊಂಡಿದ್ದು ಪ್ರತಿಭಟನೆ ನಡೆಸಿತು ಬಳಿಕೆ ಪ್ರತಿಭಟನಾಕಾರರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ನಡುವೆ ಮೊದಲೇ ನಿಗದಿಯಾಗಿದ್ದ ಕಾರ್ಯಕ್ರಮಗಳ ಒನ್ನೆಲೆಯಲ್ಲಿ ತಾವು ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್

ಕೇಂದ್ರ ಸಚಿವ ಡಿ

ಸದಾನಂದಗೌಡ ಈ ಬಗ್ಗೆ ಪ್ರತಿಕ್ರಯಿಸಿದ್ದು ಇಂತಹ ವಿಷಯಗಳಲ್ಲಿ ಕಾನೂನಾತ್ಮಕ ಪರಿಹಾರಗಳಿಗೆ ಪ್ರಯತ್ನಿಸುವುದು ಸೂಕ್ತವೇ ಹೊರತು ಪ್ರತಿಭಟನೆ ನಡೆಸುವುದು ಸರಿಯಲ್ಲ ಎಂದಿದ್ದಾರೆ

ಚಿಕ್ಕಬಳ್ಳಾಮರ ಲೋಕಸಭಾ ಕ್ಷೇತ್ರದ ಸಂಸದರ ನೂತನ ಕಚೇರಿಯನ್ನು ಸಂಸದ ಬಿ

ಬಚ್ಚೇಗೌಡ ಜಿಲ್ಲಾಡಳಿತ ಭವನದಲ್ಲಿ ಉದ್ವಾಟಿಸಿದರು

ಮಂಡ್ಕ ಜಿಲ್ಲೆಯ ಆಡಳಿತ ಕಚೇರಿಯಲ್ಲಿ ವಾರಕ್ಕೊಮ್ಮೆ ಸಭೆ ನಡೆಸುವುದಾಗಿ ಸಂಸದೆ ಸುಮಲತಾ ಅಂಬರೀಷ್ ಇಂದು ಹೇಳಿದ್ದಾರೆ